ಕೋವಿನ್ ನಲ್ಲಿ ಆನ್ ಲೈನ್ ಸಮಯ ನಿಗದಿ ಮಾಡಿಕೊಂಡ ವ್ಯಕ್ತಿ ಮತ್ತೆ ಯಾವುದೇ ಖಾಸಗಿ ಅಥವಾ ಸರ್ಕಾರಿ ಆಸ್ತ್ರೆಗಳಲ್ಲಿ ಸಮಯ ನಿಗದಿಪಡಿಸಿಕೊಳ್ಳುವ ಆಗತ್ತವಿಲ್ಲ ಯಾವುದೇ ಆಸ್ತ್ರೆ

ಕೋವಿಡ್ ನಿಯಮಾವಳಿ ಸಂಬಂಧಿಸಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಇತ್ತೀಚೆಗೆ ಪ್ರಕಟಿಸಿದ ಮಾರ್ಗಸೂಚಿಗಳನ್ನು ಯಥಾವತ್ತಾಗಿ ಪಾಲಿಸಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವ ಡಾ

ಸುಧಾಕರ್ ತಿಳಿಸಿದ್ದಾರೆ ಇಂದು ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೋವಿಡ್ ನಿಯಮಾವಳಿಗೆ ಸಂಬಂಧಿಸಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಅವರ ಹೇಳಿಕೆಯೇ ಅಂತಿಮ ಲಾಕ್ಡೌನ್ ನೈಟ್ ಕರ್ಫೂ ಸಂಬಂಧಿಸಿದಂತೆ ಯಾವುದೇ ಗೊಂದಲಕ್ಕೆ ಅವಕಾಶ ಇಲ್ಲ ಮುಂದಿನ ಆದೇಶದವರೆಗೆ ಈಗ ಇರುವ ನಿಯಮಾವಳಿಯನ್ನು ಪಾಲಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದರು

ಇದಕ್ಕಾಗಿ ರಾಜ್ಯದಲ್ಲಿ ಎರಡು ಸಾವಿರ ಉಪಕೇಂದ್ರಗಳನ್ನು ತೆರೆಯಲಾಗಿದೆ ಮೂರು ಸಾವಿರ ಲಸಿಕಾ ಕೇಂದ್ರಗಳು ಈಗಾಗಲೇ ಕಾರ್ಯನಿರ್ವಹಿಸುತ್ತಿವೆ ಜನರು ಸ್ವಯಂಪ್ರೇರಿತರಾಗಿ ಆಗಮಿಸಿ ಲಸಿಕೆ ಹಾಕಿಸಿಕೊಳ್ಳಬೇಕು ಎಂದರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೇರಳದಿಂದ ಆಗಮಿಸಿದವರಿಂದ ಕೊರೋನಾ ಪಾಸಿಟಿವ್ ಪ್ರಕರಣ ಹೆಚ್ಚಾಗುತ್ತಿದೆ ಎಂಬ ವರದಿ ಬಗ್ಗೆ ಪ್ರಕಿಕ್ರಿಯಿಸಿದ ಸಚಿವ ಸುಧಾಕರ್ ಹೊರರಾಜ್ಯದಿಂದ ಆಗಮಿಸುವರಿಗೆ ಈಗಾಗಲೇ ಆರ್ಟಿಪಿಸಿಆರ್ ಪರೀಕ್ಷೆ ಮಾಡಿಸಿಕೊಂಡು ನೆಗೆಟಿವ್ ವರದಿ ಇರಿಸಿಕೊಳ್ಳುವಂತೆ ಸೂಚಿಸಲಾಗಿದೆ ಎಂದರು ಮಂಗಳೂರಿನ ಜಿಲ್ಲಾಧಿಕಾರಿ ಕಭೇರಿ ಸಭಾಂಗಣದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಕಾಣ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಭಾಗಿಯಾದ ಸಚಿವರು ಕೊರೊನಾ ಪರಿಸ್ಥಿತಿ ನಿಯಂತ್ರಣಾ ಕ್ರಮಗಳು ಲಸಿಕೆ ವಿತರಣೆ ಜಲ್ಲೆಗೆ ಅಗತ್ತವಿರುವ ವೈದ್ಯರು ಸಿಬ್ಬಂದಿಗಳ ನೇಮಕಾತಿ ವಿವಿಧ ಯೋಜನೆಗಳ ಅನುಷ್ಠಾನ ಸೇರಿದಂತೆ ಹಲವು ವಿಷಯಗಳನ್ನು ಪರಾಮರ್ಶಿಸಿದರು

ಕೋವಿಡ್ ಲಸಿಕೆ ನೀಡುವಲ್ಲಿ ಕೊಡಗು ಜಿಲ್ಲೆ ರಾಜ್ಯದಲ್ಲಿ ಎರಡನೇ ಸ್ಥಾನದಲ್ಲಿದ್ದು ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು ಸರ್ಕಾರದ ಮಾರ್ಗಸೂಚಿಯನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕೆಂದು ನಿರ್ದೇತಿಸಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಮಾಜಿ ಪ್ರಧಾನಮಂತ್ರಿ ಎಜ್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

ದೇವೇಗೌಡ ದಂಪತಿಗೆ ಕೊರೊನಾ ಸೋಂಕು ದೃಢಪಟ್ಟಿರುವ ಬಗ್ಗೆ ಆತಂಕ ವ್ಯಕ್ತಪಡಿಸಿರುವ ಅವರು ಶೀಘ ಗುಣಮುಖರಾಗುವಂತೆ ಹಾರೈಸಿದ್ದಾರೆ ಅಲ್ಲದೆ ದೇಶದ ಯಾವುದೇ ನಗರಗಳಲ್ಲಿನ ಅವರ ಆದ್ದತೆಯ ಆಸ್ವತ್ತೆಗಳಲ್ಲಿ ಚಿಕಿತ್ಸೆ ಪಡೆಯುವಂತೆ ಸಲಹೆ ಮಾಡಿದ್ದಾರೆ ಪ್ರಧಾನಮಂತ್ರಿ ಅವರ ಈ ಸಲಹೆಗೆ ಕೃತಜ್ಞತೆ ವ್ಯಕ್ತಪಡಿಸಿರುವ ದೇವೇಗೌಡರು ಬೆಂಗಳೂರಿನಲ್ಲಿ ತಮಗೆ ಉತ್ತಮ ಚಿಕಿತ್ಸೆ ದೊರೆಯುತ್ತಿದೆ ಎಂದು ಹೇಳಿದ್ದಾರೆ ಹುಬ್ಬಳ್ಳಿ ಮಂಗಳೂರು ನಡುವೆ ಶೀಘ್ರದಲ್ಲೇ ವಿಮಾನಯಾನ ಸೇವೆ ಆರಂಭಿಸಲಾಗುವುದು ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳು ಗಣಿ ಮತ್ತು ಕಲ್ಲಿದ್ದಲು ಸಚಿವ ಪ್ರಲ್ಹಾದ್ ಜೋಶಿ ಹೇಳಿದ್ದಾರೆ ಹುಬ್ಲಳ್ಳಿಯಿಂದ ಹೈದರಾಬಾದ್ ನಗರಕ್ಕೆ ವಿಮಾನಯಾನ ಸೇವೆಗೆ ಚಾಲನೆ ನೀಡಿ ಮಾತನಾಡಿದ ಅವರು ಮಬ್ಲಳ್ಳಿ ಮಂಗಳೂರು ನಡುವೆ ವಿಮಾನಯಾನ ಅರಂಭಿಸುವ ಬೇಡಿಕೆ ಇದೆ

ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ಪರ್ದೀಪ್ ಸಿಂಗ್ ಪುರಿಯವರ ವಿಶೇಷ ಪ್ರಯತ್ನದಿಂದ ಹೈದರಾಬಾದ್ ನಗರಕ್ಕೆ ವಿಮಾನ ಯಾನ ಸೇವೆ ಆರಂಭವಾಗಿದೆ

ಪ್ರಯಾಣಿಕರ ಸಂಖ್ಯೆ ಆಧರಿಸಿ ಮುಂದಿನ ದಿನಗಳಲ್ಲಿ ವಾರದ ಏಳು ದಿನವೂ ಸೇವೆ ವಿಸ್ತರಿಸಲಾಗುವುದು ಎಂದು ಅವರು ಹೇಳಿದರು

ಉಡಾನ್ ಯೋಜನೆಯಡಿ ಕಾರ್ಯಚರಣೆ ಮಾಡದ ಅಥವಾ ಅಲ್ಲ ಕಾರ್ಯಾಚರಣೆಯ ವಿಮಾನ ನಿಲ್ದಾಣಗಳಲ್ಲಿ ಸೇವೆಗಳನ್ನು ಪೋತ್ಸಾಹಿಸುವ ನಿಟ್ಟಿನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಾಗೂ ಏರ್ ಪೋರ್ಟ್ ಆಪರೇಟರುಗಳು ನೀಡುವ ಅರ್ಥಿಕ ಉತ್ತೇಜನವನ್ನು ಆ ನಿಲ್ದಾಣಗಳಿಗೂ ವಿಸ್ತರಿಸಲಾಗಿದೆ ಜತೆಗೆ ನಾಗರಿಕರಿಗೆ ಕೈಗೆಟಕುವ ವಾಯುಯಾನ ದರಗಳನ್ನು ನಿಗದಿಪಡಿಸಲು ಸೂಚಿಸಲಾಗಿದೆ ಎಂದು ಸಚಿವಾಲಯದ ಪ್ರಕಟಣೆ ತಿಳಿಸಿದೆ

ವಿಮಾನ ಲೋಕಾರ್ಪಣೆ ನಂತರ ಎನ್ಎಎಲ್ ಹಾಗೂ ಇಂದಿರಾಗಾಂಧಿ ರಾಷ್ಟೀಯ ಉರಾನ್ ಅಕಾಡೆಮಿ ನಡುವೆ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು

ಇಂದು ವೀರಸೇನಾನಿ ಪದ್ಧಭೂಷಣ ಜನರಲ್ ಕೆ

ದೇಶದ ರಕ್ಷಣಾ ಕ್ಷೇತ್ರದ ಬೆಳವಣಿಗೆಗೆ ಗಣನೀಯ ಕೊಡುಗೆ ನೀಡಿರುವ ಅವರನ್ನು ನಾಡಿನ ಗಣ್ನರು ಸ್ನರಿಸಿದ್ದಾರೆ ಭೂಸೇನೆಯ ದಂಡನಾಯಕರಾಗಿ ಸೇನೆಯನ್ನು ಮುನ್ನಡೆಸಿದ ಮತ್ತು ನಿವೃತ್ತಿ ಬಳಿಕ ಸಂಯುಕ್ತ ರಾಷ್ಟಗಳ ಶಾಂತಿ ಸ್ಥಾಪಕ ಸೈನ್ಯದ ಮುಖ್ಯಸ್ಥರಾಗಿ ಅವರು ಸಲ್ಲಿಸಿದ ಸೇವೆ ಅವಿಸ್ಕರಣೀಯ ಜನ್ಮದಿನದಂದು ಜನರಲ್ ಕೆ

ತಿಮ್ಮಯ್ಕ ಅವರಿಗೆ ಅದರ ಪೂರ್ವಕ ಪ್ರಣಾಮಗಳೆಂದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಟ್ವೀಟ್ ಸಂದೇಶದ ಮೂಲಕ ಅವರನ್ನು ಸ್ಮರಿಸಿದ್ದಾರೆ ಉಪಮುಖ್ಯಮಂತ್ರಿ ಡಾ

ಎನ್ ಅಶ್ವತ್ ನಾರಾಯಣ ಟ್ವೀಟ್ ಮಾಡಿ ಕೊಡಗಿನ ವೀರಕಲಿ ತಿಮ್ಮಯ್ನವರ ಮಾದರಿ ಜೀವನ ವ್ಯಕ್ತಿತ್ವ ನಾಡಿಗೆ ಆದರ್ಶಪ್ರಾಯವಾಗಿದೆ ಎಂದಿದ್ದಾರೆ ಆರೋಗ್ತ ಸಚಿವ ಡಾ ಕೆ ಸುಧಾಕರ್ ಜನರಲ್ ಕೆ

ತಿಮ್ಮಯ್ಕ ಅವರ ಶೌರ್ಯ ಸಾಹಸ ಅಪ್ರತಿಮ ದೇಶಭಕ್ತಿ ನಮಗೆಲ್ಲ ಸ್ಪೂರ್ತಿದಾಯಕ ಎಂದು ಟ್ವೀಟ್ ಮಾಡಿದ್ದಾರೆ ಕೊಡಗು ಜಿಲ್ಲೆಯಲ್ಲಿ ಇಂದು ಜನರಲ್ ಕಿಮ್ಮಯ್ಯ ಅವರ ಜನ್ಮದಿನ ಪ್ರಯುಕ್ತ ಪತ್ತುಪಲವು ಕಾರ್ಯತ್ರಮಗಳನ್ನು ಆಯೋಜಸಲಾಗಿತ್ತು ಮಡಿಕೇರಿಯಲ್ಲಿ ಕೊಡವ ಸಮಾಜದ ಪ್ರಮುಖರು ನಿವೃತ್ತ ಯೋಧರು ತಿಮ್ಮಯ್ಕ ಅವರ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿ ವೀರಸೇನಾನಿಗೆ ಗೌರವ ನಮನ ಸಲ್ಲಿಸಿದರು ಗೋಣಿಕೊಪ್ಪಲುವಿನಲ್ಲಿರುವ ಜನರಲ್ ತಿಮ್ಮಯ್ತ ಪ್ರತಿಮೆಗೆ ಮಾಜಿ ಸೈನಿಕರು ಉಪನ್ಯಾಸಕರು ಪುಷ್ಪಾರ್ಜನೆ ಮಾಡಿ ನಮನ ಸಲ್ಲಿಸಿದರು

ಯೋಜನೆಯಡಿ ಎರಡು ರಾಜ್ಯಗಳನ್ನು ಜೋಡಿರಾಜ್ಯಗಳನ್ನಾಗಿ ಘೋಷಿಸುವ ಮೂಲಕ ಪರಸ್ಪರ ಕಲೆ

ಪ್ರವಾಸೋದ್ಯಮಆಹಾರ ಪದ್ಧತಿ ಕ್ರೀಡೆ ಹಾಗೂ ಮಕ್ತಿತರ ವಿಚಾರಗಳ ವಿನಿಮಯಕ್ಕೆ ಅನುವು ಮಾಡಿಕೊಟ್ಟು ಏಕ ಭಾರತದ ಪರಿಕಲ್ಪನೆಯನ್ನು ಜನಪ್ರಿಯಗೊಳಿಸುವ ಕಾರ್ಯ ದೇಶಾದ್ಯಂತ ನಡೆಯುತ್ತಿದೆ ಏಕ ಭಾರತ ಶ್ರೇಷ್ಠ ಭಾರತ ಯೋಜನೆಯಡಿ ಕರ್ನಾಟಕದ ಜೋಡಿ ರಾಜ್ಠವಾಗಿರುವ ಉತ್ತರಾಖಂಡದ ಯುವಜನತೆಗಾಗಿ ರಾಜ್ಠದ ವಿಶ್ವವಿದ್ಶಾಲಯಗಳು ಮತ್ತು ಎನ್ ಎಸ್ ಎಸ್ ಘಟಕಗಳು ರಾಷ್ಷೀಯ ಏಕತಾ ಶಿಬಿರಗಳನ್ನು ಆಯೋಜಿಸುತ್ತಿವೆ

ಸ್ವಾತಂತ್ರ್ಯದ ಅಮ್ಯತ ಮಹೋತ್ಸವ ಸಂಬಂಧ ಕ್ರಿಯಾಯೋಜನೆ ಸಿದ್ಧಪಡಿಸುವಂತೆ ಮಂಡ್ಕ ಅವರ ಜಿಲ್ನಾಧಿಕಾರಿ ಶೈಲಜಾ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿಂದು ನಡೆದ ಸಭೆಯಲ್ಲಿ ಮಾತನಾಡಿದ ಅವರು ರಾಷ್ಷೀಯ ಐಕ್ಕತೆ ಮತ್ತು ಸ್ವಾತಂತ್ರ ್ವದ ಪ್ರಾಮುಖ್ಯತೆ ಸಾರುವ ಕಾರ್ಯಕ್ರಮಗಳನ್ನು ಆಯೋಜಿಸುವಂತೆ ತಿಳಿಸಿದರು ರಕ್ತದಾನ ಶಿಬಿರ ಕಲ್ಕಾಣಿ ಹಾಗೂ ಪಾರಂಪರಿಕ ಕಟ್ಟಡಗಳ ಪುನಕ್ಷೇತನ ಜಾಥಾ ಇನ್ನಿತರ ಕಾರ್ಯಕ್ರಮಗಳ ಮೂಲಕ ಸ್ವಾತಂತ್ರ ್ಕ ಹೋರಾಟದ ಸಾರ್ಥಕತೆಯನ್ನು ತಿಳಿಸುವಂತೆ ಸಲಹೆ ನೀಡಿದರು ಶಾಲಾ ಕಾಲೇಜುಗಳಲ್ಲಿ ಚರ್ಚಾಸ್ಪರ್ಧೆ ರಸಪ್ರಕ್ಷೆ ಪ್ರಬಂಧ ಸ್ಪರ್ಧೆಗಳನ್ನು ವಿರ್ಪಡಿಸಿ ಇತಿಹಾಸ ಸಂಸ್ಟೃತಿ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಅರಿವು ಮೂಡಿಸುವಂತೆ ಅಪರ ಜಿಲ್ಲಾಧಿಕಾರಿ ತಿಳಿಸಿದರು